ಕಳೆದ ರಾದ್ಯ ಸರ್ಕಾರದ ಅವಧಿಯಲ್ಲಿ ಬಣೆಚ್ನ ಅಂದಾಜು ಮತ್ತು ವೆಚ್ಹದಲ್ಲಿ ಉಂಟಾಗಿರುವ ವ್ಯತ್ಯಾಸ ಕುರಿತು ಕಂಟೋಲರ್ ಹಾಗೂ ಅಂದಾಜು ಮಹಾ ರೆಕ್ಕ ಪರಿಕೋಧಕರ ವರದಿಯಲ್ಲಿ ಬಹಿರಂಗಗೊಂಡಿರುವ ಅಂಶಗಳ ಕುರಿತು ಆಡಳಿತ ರೂಢ ಜೆಡಿಎಸ್ ಮತ್ತು ಕಾಂಗ್ರೆಸ್ ಪಕ್ಷ ಸ್ಪಷ್ಟ ಉತ್ತರ ನೀಡಬೇಕಿದೆ ಎಂದು ಬಿಜೆಪಿ ಹಿರಿಯ ಮುಖಂಡ ಸಿ

ರವಿ ಹೇಳಿದ್ದಾರೆ ದೆಂಗಳೂರಿನಲ್ಲಿಂದು ಸುದ್ಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸಿಎಜಿ ವರದಿಯಲ್ಲಿನ ಅಂತಗಳ ಕುರಿತಂತೆ ಮುಖ್ಯಮಂತ್ರಿಗಳು ಸದನ ಸಮಿತಿಯನ್ನು ರಚಿಸಿ ಸಮಗ್ರ ತನಿಖೆ ನಡೆಸುವ ಮೂಲಕ ತಪ್ಪಿತಪ್ಪರ ಮೇಲೆ ಸೂಕ್ತ ಕ್ರಮಕ್ಕೆಗೊಳ್ಳಬೇಕೆಂದು ಆಗ್ರಹಿಸಿದರು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಿಎಜಿ ವರದಿ ಬಹಿರಂಗ ಕುರಿತು ಪಗುರವಾಗಿ ಮಾತನಾಡುವುದು ಸರಿಯಲ್ಲ ಎಂದರು

ಬಿಜೆಪಿ ಪಕ್ಷ ಬಿಡುಗಡೆಗೊಳಬರುವ ಮಹಾಲೆಕ್ಕ ಪರಿಶೋಧಕ ವರದಿ ಸತ್ಕಾಂಕದಿಂದ ಕೂಡಿಲ್ಲಜನರನ್ನು ತಪ್ಪು ದಾರಿಗೆ ಎಳೆಯುವ ಕಾರ್ಯವನ್ನು ಬಿಜೆಪಿಯವರು ಮಾಡುತ್ತಿದ್ದಾರೆ ಎಂದು ಹೇಳಿದರು